ಪೌರತ್ವ ತಿದ್ಲುಪಡಿ ಕಾಯ್ಲೆ ಹಾಗೂ ರಾಷ್ಷೀಯ ಪೌರತ್ವ ನೊಂದಣಿ ಯಾವುದೇ ಒಂದು ನಿರ್ದಿಷ್ಟ ಧರ್ಮದ ಜನರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಉಂಟು ಮಾಡುವುದಿಲ್ಲ ಎಂದು ಹೇಳಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಿಂಸಾಚಾರ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿಯನ್ನು ಉಂಟುಮಾಡುವುದನ್ನು ತೊರಯಬೇಕೆಂದು ಜನತೆಗೆ ಮನವಿ ಮಾಡಿದ್ದಾರೆ ಅಸ್ಲಾಂ ರಾಜ್ಯಕ್ಷೆ ಸಂಬಂಧಿಸಿದ ಎನ್ಆರ್ಸಿ ಕುರಿತು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಅವರು ಸ್ಪಷ್ನಪಡಿಸಿದರು ಅವರು ನವದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಿನ್ನೆ ಬಿಜೆಪಿಯ ಬ್ಬಪತ್ ಧನ್ನವಾದ ರ್ನಾಲಿಯನ್ನು ಉದ್ದೇಶಿಸಿ ಮಾತನಾಡಿದರು ನೆರೆಹೊರೆಯ ದೇಶಗಳಂದ ಧಾರ್ಮಿಕ ತೊಂದರೆಗಳನ್ನು ಅನುಭವಿಸಿ ಭಾರತಕ್ಕೆ ವಲಸೆ ಬಂದವರಿಗೆ ಪೌರತ್ವ ನೀಡುವುದು ಪೌರತ್ವ ತಿದ್ದುಪಡಿ ಕಾಯ್ದೆಯ ಉದ್ದೇಶವಾಗಿದೆ ಎಂದು ಅವರು ಹೇಳದರು ವಿರೋಧ ಪಕ್ಷಗಳು ಅಲ್ಲಸಂಖ್ಯಾತರನ್ನು ದಾರಿ ತಪ್ಪಿಸುತ್ತಿದೆ ಎಂದು ಅವರು ದೂರಿದರು ಬಾಂಗ್ಲಾದೇಶದಿಂದ ಧಾರ್ಮಿಕ ಕಿರುಕುಳಕ್ಕೆ ಒಳಗಾದ ಅಲ್ಪಸಂಖ್ಯಾರಿಗೆ ಪೌರತ್ವ ನೀಡುವುದನ್ನು ಬೆಂಬಲಿಸಿದ್ದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಹೇಳಿಕೆಗಳನ್ನು ಪ್ರಧಾನಮಂತ್ರಿ ಉಲ್ಲೇಖಿಸಿದರು ಅಲ್ಪಸಂಖ್ಯಾತರ ವಿರುದ್ದದ ಪಾಕಿಸ್ತಾನದ ತಾರತಮ್ಯ ಧೋರಣೆಯನ್ನು ಬಯಲಿಗೆಳೆಯಲು ಭಾರತಕ್ಕೆ ಇದ್ದ ಅವಕಾಶವನ್ನು ವೈರತ್ವ ರಾಜಕಾರಣದಿಂದಾಗಿ ಕಳೆದುಕೊಂಡಂತಾಗಿದೆ ಎಂದು ಮೋದಿ ಹೇಳದರು ಭಾವೋದ್ವೇಗದಿಂದ ಮಾತನಾಡಿದ ಪ್ರಧಾನಮಂತ್ರಿಯವರು ಸರ್ಕಾರದ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಪ್ರಸ್ತಾಪಿಸಿ ತಮ್ಮ ಪ್ರಯತ್ನಗಳಲ್ಲಿ ಏನಾದಾರು ಭೇದಭಾವ ಇದ್ದಲ್ಲಿ ಪುಡುಕುವಂತೆ ತಮ್ನ ವಿರೋಧಿಗಳಿಗೆ ಸವಾಲೆಸೆದರು ಬಂಧನ ಗೃಹಗಳು ಇರುವ ಬಗ್ಗೆ ವಿರೋಧ ಪಕ್ಷಗಳು ನೀಡಿರುವ ತಪ್ಪು ಮಾಹಿತಿಗಳನ್ನು ಅವರು ತಳ್ಳಿಹಾಕಿ ಅಂತಪ ಯಾವುದೇ ಶಿಬಿರಗಳಿಲ್ಲ ಎಂದು ಹೇಳಿದರು ವಿರೋಧ ಪಕ್ಷಗಳು ಮತ ಬ್ಲಾಂಕ್ ರಾಜಕಾರಣ ಮಾಡುತ್ತಿವೆ ಎಂದು ದೂರಿದ ನರೇಂದ್ರ ಮೋದಿ ಇಂತಹ ವದಂತಿಗಳಿಗೆ ಬಲಿಯಾಗಬಾರದೆಂದು ಯುವಜನತೆಗೆ ಮನವಿ ಮಾಡಿದರು ತಮ್ಮ ಸರ್ಕಾರ ತೆಗೆದುಕೊಂಡ ಹಲವಾರು ಅಭಿವೃದ್ದಿ ಯೋಜನೆಗಳನ್ನು ಪ್ರಸ್ತಾಪಿಸಿದ ಅವರು ಸಮಾಜದ ಎಲ್ಲಾ ವರ್ಗಗಳ ಜನರು ಇವುಗಳ ಫಲಾನುಭವಿಗಳಾಗಿದ್ದಾರೆ ಎಂದು ಹೇಳಿದರು ಜಾತಿ ಧರ್ಮದ ಆಧಾರದ ಮೇಲೆ ಯಾವುದೇ ಭೇದಭಾವ ಇಲ್ಲ ಎಂದು ಅವರು ತಿಳಿಸಿದರು

ಮೊದಲು ಅಂಜೆ ಮತ ಎಣಿಕೆ ನಡೆಯಲಿದ್ಲು ನಂತರ ವಿದ್ಲುನ್ನಾನ ಅಂದರೆ ಇವಿಎಂ ಮತಗಳ ಎಣಿಕೆ ಕಾರ್ಯ ನಡೆಯಲಿದೆ

ಕೇಂದ್ರ ಅರೆ ಸೇನಾ ಪಡೆಗಳ ಯೋಧರನ್ನು ಎಲ್ಲ ಮತ ಎಣಿಕೆ ಕೇಂದ್ರಗಳಲ್ಲಿ ಭದ್ರತೆಗಾಗಿ ನಿಯೋಜಿಸಲಾಗಿದೆ

ಜೆಎಂಎಂ ಕಾರ್ಯಕಾರಿ ಅಧ್ಯಕ್ಷ ಮತ್ತು ಮಾಜ ಮುಖ್ಯಮಂತ್ರಿ ಸ್ಪರ್ಧಿಸಿರುವ ದುಮ್ನಾ ಮತ್ತು ಬರ್ಹತ್ ಕ್ಷೇತ್ರಗಳು ಅತ್ಯಂತ ಮಹತ್ವದ್ದಾಗಿವೆ ಮಾಜಿ ಮುಖ್ಯಮಂತ್ರಿ ಮತ್ತು ಜಾರ್ಖಂಡ್ ವಿಕಾಸ್ ಮೋರ್ಚಾ ಪ್ರಜಾಂತರಿಕಾ ಜೆವಿಎಂ ಪಿ ಅಧ್ಯಕ್ಷ ಬಾಬುಲಾಲ್ ಮರಾಂಡಿ ಧನ್ಲಾರ್ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ

ಬಿಜೆಪಿ ಮತ್ತು ಕಾಂಗ್ರೆಸ್ ಮೈತ್ರಿ ಪಕ್ಷಗಳು ಮತದಾರರನ್ನು ಸೆಳೆಯಲು ಎಲ್ಲ ಪ್ರಯತ್ನ ನಡೆಸಿವೆ ರಾಜ್ಞದಲ್ಲಿ ಮತ್ತೆ ಅಧಿಕಾರ ಉಳಿಸಿಕೊಳ್ಳುವ ವಿಶ್ವಾಸದಲ್ಲಿ ಬಿಜೆಪಿ ಎದುರು ನೋಡುತ್ತಿದೆ ಎಜೆಎಸ್ ಯು ಸೇರಿದಂತೆ ಎನ್ ಡಿಎ ಮಿತ್ರ ಪಕ್ಷಗಳು ತಮ್ನದೇ ಆದ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿವೆ ಲೋಕ್ ಜನ್ ಶಕ್ತಿ ಪಾರ್ಟಿ ಮತ್ತು ಜನತಾ ದಳ್ ಯುನ್ನೆಟೆಡ್ ಸಹ ಏಕಾಂಗಿಯಾಗಿಯೇ ಅಖಾಡಕ್ಕಿಳಿದಿವೆ

ಗಲಭೆಕೋರರಿಂದ ಹಿಂಸಾತ್ವಕ ಪ್ರತಿಭಟನೆಯ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿಗೆ ಆದ ಹಾನಿ ಭರಿಸಲು ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ ಲಕ್ನೋದಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಡಾ ದಿನೇಶ್ ಶರ್ಮ ಕಾರ್ಯವಿಧಾನವು ಈಗಾಗಲೇ ಆರಂಭವಾಗಿದೆ

ಗುಜರಾತಿ ಚಿತ್ರ ಹೆಲ್ಲಾರೊಗೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ ಅಂಧಾಧುನ್ ಮತ್ತು ಉರಿ ಚಿತ್ರದಲ್ಲಿನ ನಟನೆಗಾಗಿ ಬಾಲಿವುಡ್ ನಟರಾದ ಆಯುಷ್ಟಾನ್ ಖುರಾನಾ ಮತ್ತು ವಿಕ್ಕಿ ಕೌಶಲ್ ಅವರು ಉತ್ತಮ ನಟ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ತೆಲುಗು ಚಿತ್ರ ಮಹಾನಟಿಯಲ್ಲಿ ಅಂದಿನ ಮೇರುನಟ ತಾರೆ ಸಾವಿತ್ರಿಯ ಜೀವನಗಾಥೆಯ ಅಭಿವ್ಯಕ್ತಿಗೆ ನಟಿ ಕೀರ್ತಿ ಸುರೇಶ್ ಅವರಿಗೆ ಉತ್ತಮ ನಟಿ ಪ್ರಶಸ್ತಿ ಲಭಿಸಲಿದೆ ತಮ್ಮ ಮೊದಲ ಚಿತ್ರ ಉರಿ ಗೆ ಆದಿತ್ಯಧರ್ ಅವರಿಗೆ ಉತ್ತಮ ನಿರ್ದೇಶಕ ಪ್ರಶಸ್ತಿ ನೀಡಲಾಗುವುದು ಸಮಗ್ರ ಮನರಂಜನೆಯ ಸುಪ್ರಸಿದ್ಧ ಚಿತ್ರ ವಿಭಾಗದಲ್ಲಿ ಬಧಾಯಿ ಹೋ ಆಯ್ಕೆಗೊಂಡಿದೆ ಪರಿಣಿತ ನಟಿ ಸುರೇಖಾ ಸಿಕ್ರಿ ಅವರು ಉತ್ತಮ ಪೋಷಕ ನಟಿ ಪ್ರಶಸ್ತಿ ಬಾಚಿಕೊಂಡಿದ್ದಾರೆ ಮರಾಠಿ ಚಿತ್ರ ಚುಂಬಕ್ನಲ್ಲಿಯ ನಟನೆಗಾಗಿ ಗಾಯಕ ಗೀತ ರಚನೆಕಾರ ಸ್ವಾನಂದ್ ಕಿರ್ಕಿರೆ ಉತ್ತಮ ಪೋಷಕ ನಟ ಪ್ರಶಸ್ತಿ ಗಳಿಸಿದ್ದಾರೆ ಸಾಮಾಜಿಕ ವಿಷಯಗಳಿಗೆ ಸಂಬಂಧಿಸಿದ ಉತ್ತಮ ಚಿತ್ರ ಎಂದು ಅಕ್ಷಯ್ ಕುಮಾರ್ ನಟನೆಯ ಪ್ಯಾಡ್ಮ್ಯಾನ್ನ್ನು ಪರಿಗಣಿಸಲಾಗಿದೆ ಸಂಜಯ್ ಲೀಲಾ ಬನ್ಲಾಲಿ ಅವರ ಚಿತ್ರ ಪದ್ಮಾವತ್ನ ಘೂಮರ್ ಹಾಡಿಗೆ ಉತ್ತಮ ನೃತ್ಯ ಸಂಯೋಜನೆ ಪ್ರಶಸ್ತಿ ಲಭಿಸಲಿದೆ ಬನ್ಲಾಲಿ ಅವರು ಉತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಪಡೆಯಲಿದ್ದಾರೆ ಪದ್ಮಾವತ್ ಚಿತ್ರದ ಬೀತೆ ದಿನ್ ಪಾಡಿಗಾಗಿ ಗಾಯಕ ಅರಿಜಿತ್ ಸಿಂಗ್ ಅವರಿಗೆ ಉತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಕನ್ನಡ ಚಲನಚಿತ್ರ ನಾತಿಚರಾಮಿಯ ಮಾಯಾವಿ ಮನವೆ ಹಾಡಿಗಾಗಿ ಬಿಂದು ಮಾಲಿನಿ ಅವರನ್ನು ಉತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗುವುದು ಉತ್ತಮ ಪರಿಸರ ಸಂರಕ್ಷಣೆ ಚಿತ್ರ ವಿಭಾಗದಲ್ಲಿ ಮರಾಠಿ ಚಿತ್ರ ಪಾನಿ ಪ್ರಶಸ್ತಿ ಗಿಟ್ಟಿಸಿಕೊಂಡಿದೆ ರಾಷ್ಟೀಯ ಭಾವೈಕ್ಯತೆ ಕುರಿತಾದ ಉತ್ತಮ ಚಲನಚಿತ್ರಕ್ಕೆ ಕೊಡಮಾಡುವ ನರ್ಗಿಸ್ ದತ್ ಪ್ರಶಸ್ತಿ ಕನ್ನಡದ ಒಂದಲ್ಲ ಎರಡಲ್ಲ ಚಿತ್ರಕ್ಕೆ ಲಭಿಸಿದೆ ಸನ್ ರೈಸ್ ಆಂಡ್ ದಿ ಸಿಕ್ರೆಟ್ ಆಫ್ ಪ್ರಾಗ್ಲ್ ಚಿತ್ರ ನಿರ್ದೇಶನಕ್ಕೆ ವೈಭವ್ ಕಾಶಿ ಉತ್ತಮ ಕಿರುಚಿತ್ರ ಪ್ರಶಸ್ತಿ ಲಭಿಸಿದೆ ಉತ್ತರಾಖಂಡ್ ಗೆ ಅತ್ಯುತ್ತಮ ಚಿತ್ರ ಸ್ನೇಹಿ ರಾಜ್ಯವೆಂದು ಪುರಸ್ಕರಿಸಲಾಗುವುದು ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಡಿ ಎಂ ಕೆ ನೇತೃತ್ವದ ವಿರೋಧ ಪಕ್ಷ ಇಂದು ನಡೆಸಲಿರುವ ಪ್ರತಿಭಟನೆಯ ಮೇಲೆ ನಿಗಾ ಇಡಲು ಡ್ರೋನ್ ಬಳಸಬೇಕೆಂದು ತಮಿಳುನಾಡು ಪೋಲಿಸರಿಗೆ ಮಡ್ರಾಸ್ ಹೈಕೋರ್ಟ್ ನಿರ್ದೇಶಿಸಿದೆ ಪ್ರತಿಭಟನೆಯ ವಿರುದ್ಧ ಸಲ್ಲಿಸಲಾಗಿದ್ದ ಮನವಿಯ ವಿಚಾರಣೆ ವೇಳೆ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಪ್ರತಿಭಟನಾಕಾರರಿಂದ ಹಾನಿಯಾದಲ್ಲಿ ನಾಯಕತ್ವ ವಹಿಸಿದ ಪಕ್ಷವೇ ಹೊಣೆಯಾಗುತ್ತದೆ ಎಂದು ತಿಳಿಸಿದೆ